ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಮಾತನಾದಿದ ಅವರು ವಿಶ್ವದಲ್ಲೇ ಅತ್ಯಂತ ದೊಡ್ಡದಾದ ಲಸಿಕಾ ಕಾರ್ಯಕ್ರಮವನ್ನು ಭಾರತ ನಡೆಸುತ್ತಿದೆ ಎನ್ನುವುದು ಪ್ರತಿಯೊಬ್ಬರಿಗೂ ಗೌರವದ ವಿಷಯ

ಕೊರೋನಾ ವಿರುದ್ದ ಹೋರಾಟಕ್ಕೆ ಲಸಿಕೆ ಪಡೆಯಬೇಕು ಎಂಬ ಮಂತ್ರವನ್ನು ಪ್ರತಿಯೊಬ್ಬರು ನೆನಪಿಸಿಕೊಳ್ಳಬೇಕು ಕಳೆದ ವರ್ಷ ಮಾರ್ಚ್ನಲ್ಲಿ ಮೊಟ್ಟಮೊದಲ ಬಾರಿಗೆ ನಾವೆಲ್ಲ ಜನತಾ ಕರ್ಫ್ಯೂ ಎದುರಿಸಿದೆವು ಆ ಸಂದರ್ಭದಲ್ಲಿ ಹಿಂದೆಂದು ಕಾಣದ ಶಿಸ್ತನ್ನು ನಮ್ಮ ಪೀಳಿಗೆ ನೋಡಿ ಹೆಮ್ಮೆಪಟ್ಟಿದೆ ಕೊರೋನಾ ವಾರಿಯರ್ಗಳ ನಿಸ್ವಾರ್ಥ ಸೇವೆಗೆ ಜನರು ಕೃತಜ್ಞತೆ ಗೌರವ ಸಲ್ಲಿಸಿದರು

ಕೊರೋನಾ ವಾರಿಯರ್ಗಳು ದೇಶದ ಜನತೆಯ ಸುರಕ್ಷತೆ ಮತ್ತು ಆರೋಗ್ಯ ಕಾಪಾಡಲು ಸಲ್ಲಿಸಿದ ನಿಸ್ವಾರ್ಥ ಸೇವೆಯನ್ನು ಎಂದಿಗೂ ಮರೆಯಲಾಗದು ಎಂದರು

ಈ ಆಚರಣೆಯಲ್ಲಿ ದೇಶದ ಎಲ್ಲಾ ಜನತೆ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ನಮ್ಮ ಮಹಿಳೆಯರು ಕ್ರೀಡೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಲು ನಾವು ಸ್ವಾತಂತ್ರಗಳಿಸಿರುವುದೇ ಮೂಲ ಕಾರಣವಾಗಿದೆ ಶಿಕ್ಷಣದಿಂದ ಹಿಡಿದು ಉದ್ಯಮಶೀಲತೆವರೆಗೆ ಸಶಸ್ತ್ರಪಡೆಗಳಿಂದ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದವರೆಗೆ ಈ ದೇಶದ ಹೆಣ್ಣುಮಕ್ಕಳು ಅದ್ವಿತೀಯ ಸಾಧನೆ ಮಾಡುತ್ತಾ ಬಂದಿದ್ದಾರೆ ಎಲ್ಲಾ ರಂಗಗಳಲ್ಲೂ ಆಧುನಿಕತೆಗೆ ಒತ್ತು ನೀಡಬೇಕು ದೇಶದ ಕೃಷಿ ಕ್ಷೇತ್ರದಲ್ಲಿ ಆಧುನಿಕತೆ ತರುವುದು ಇಂದಿನ ಅಗತ್ಯವಾಗಿದೆ ಸಾಂಪ್ರಾದಯಿಕ ಕ್ವಡಿಯ ಜೊತೆಗೆ ಹೊಸ ಆವಿಷ್ಲಾರಗಳು ಹೊಸ ಪರ್ಯಾಯ ವ್ಯವಸ್ಥೆಗಳನ್ನು ಅಳವದಿಸಿಕೊಂಡಾಗ ಮಾತ ಉದ್ಯೋಗಗಳಲ್ಲಿ ಹೊಸ ಅವಕಾಶಗಳನ್ನು ಸ್ಪಷ್ಟಿಸಲು ಮತ್ತು ರೈತರ ಆದಾಯ ಹೆಚ್ಚಿಸಲು ಸಾಧ್ಯವಾಗಲಿದೆ

ಪಶ್ಚಿಮಬಂಗಾಳ ಗುಜರಾತ್ ಹರಿಯಾಣ ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿ ನೈಸರ್ಗಿಕ ಸಾವಯವ ಜೇನುತುಪ್ಪ ಉತ್ಪಾದಿಸಲಾಗುತ್ತಿದೆ

ಇದರ ಜೊತೆಗೆ ಜೇನುಮೇಣಕ್ಕೆ ಭಾರಿ ಬೇಡಿಕೆ ಸೃಷ್ಟಿಯಾಗಿದೆ ಈ ನಿಟ್ಟಿನಲ್ಲಿ ರೈತರು ಪರಿಸ್ಡಿತಿಯನ್ನು ಪರಿವರ್ತಿಸಿಕೊಳ್ಳಲು ತ್ಲರಿತವಾಗಿ ಮುಂದಾಗಿ ಆತ್ಮನಿರ್ಭರ್ ಭಾರತ ಆಂದೋಲನಕ್ಕೆ ಕೊಡುಗೆ ನೀಡಬೇಕು ಎಂದರು

ಇಲ್ಲಿ ಮ್ಯೂಸಿಯಂಗಳು ಆಂಪಿ ಥಿಯೇಟರ್ಗಳು ಓಪನ್ಏರ್ ಥಿಯೇಟರ್ಗಳು ಕೆಫಿಟೇರಿಯಾಗಳು ಮಕ್ಕಳ ಉದ್ಯಾನಗಳು ಪರಿಸರ ಸ್ನೇಹಿ ಕಾಟೇಜ್ಗಳನ್ನು ನಿರ್ಮಿಸಬಹುದಾಗಿದೆ ಅಳಿವಿನ ಅಂಚಿನಲ್ಲಿರುವ ಗುಬ್ಬಚ್ಚಿಗಳನ್ನು ಸಂರಕ್ಷಿಸಲು ನಾವೆಲ್ಲ ಪ್ರಯತ್ನ ಮಾಡಬೇಕು ಎಂದು ಪ್ರಧಾನಿ ಕರೆ ನೀಡಿದರು ಹೋಳಿ ಯುಗಾದಿ ಹೊಸವರ್ಷ ತಮಿಳಿನ ಪುತಂದು ಗುದಿ ಪಡ್ವಾ ನವ್ರೆ ಪೊಯಿಲಾ ಬೈಶಾಕ್ ಬೈಸಾಕಿ ಮತ್ತು ವಿಶು ನವರಾತ್ರಿ ರಾಮನವಮಿ ಈಸ್ಟರ್ ಮತ್ತು ಅಂಬೇಡ್ನರ್ ಜಯಂತಿ ಅಂಗವಾಗಿ ದೇಶದ ಜನತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶುಭಾಶಯ ಕೋರಿದರು

ದೇಶಕ್ಕೆ ಸ್ವಾತಂತ್ರ್ ಗಳಿಸಲು ಹೋರಾಟಗಾರರು ನಡೆಸಿದ ಸತತ ಪ್ರಯತ್ನ ಬಲಿದಾನವೇ ಕಾರಣ ಅವರ ಈ ಹೋರಾಟ ದೇಶದ ಜನತೆಗೆ ಕರ್ತವ್ಯದೆಡೆ ಸಾಗಲು ಸ್ಪೂರ್ತಿ ನೀಡಿದೆ ಎಂದರು ಮಾರ್ಚ್ನಲ್ಲಿ ನಡೆದ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ಮಹತ್ವಪೂರ್ಣದ್ದಾಗಿತ್ತು ನಮ್ಮ ಮಹಿಳಾ ಸಾಧಕರು ಕ್ರೀಡೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡುತ್ತಿರುವ ಸಂದರ್ಭದಲ್ಲೇ ಮಹಿಳಾ ಆಚರಣೆ ಬಂದಿರುವುದು ಪ್ರಸ್ತುತ ಎನಿಸಿದೆ ಕ್ರಿಕೆಟ್ ಆಟಗಾರ್ತಿ ಮಿಥಾಲಿ ರಾಜ್ ಬ್ಯಾಡ್ಮಿಂಟನ್ ತಾರೆಯರಾದ ಪಿ

ಸಿಂಧು ಸೈನಾ ನೆಹ್ವಾಲ್ ಹಾಗೂ ನಮ್ಮ ಮಹಿಳಾ ಶೂಣರ್ಗಳು ತೋರಿರುವ ಸಾಧನೆ ನಿಜಕ್ಕೂ ಪ್ರಶಂಸನೀಯ ಎಂದು ಪ್ರಧಾನಮಂತ್ರಿ ಶ್ಲಾಘಿಸಿದರು

ದೇಶದೆಲ್ಲೆಡೆ ರಂಗುರಂಗಿನ ಹೋಳಿ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಗುತ್ತಿದೆ ವಸಂತ ಋತುವಿನ ಆರಂಭವನ್ನು ಸೂಚಿಸುವ ಈ ಹಬ್ಬ ಸಸ್ಯ ಹಾಗೂ ಪ್ರಾಣಿ ಸಂಕುಲಗಳಿಗೆ ಹೊಸ ಚೈತನ್ಯ ಮತ್ತು ನವ ಜೀವನ ತಂದುಕೊಡುತ್ತದೆ ಕೋವಿಡ್ ನಿಯಂತ್ರಣ ಮಾರ್ಗಸೂಚಿಗಳ ಪಾಲನೆಯ ಜೊತೆಗೆ ಜನರು ಹೋಳಿ ಹಬ್ಬವನ್ನು ಆಚರಿಸುತ್ತಿದ್ದಾರೆ ದುಷ್ಟಶಕ್ತಿಗಳ ವಿರುದ್ದ ವಿಜಯದ ಆಚರಣೆಯನ್ನು ಬಿಂಬಿಸುವ ಹೋಳಿ ಹಬ್ಬ ಪ್ರೀತಿಯ ಸಂಕೇತವಾಗಿದೆ ಸಮಾನತೆ ಮತ್ತು ಭ್ರಾತೃತ್ವತ್ವವನ್ನು ಸಾರುವ ಈ ಹಬ್ಬವನ್ನು ನಾಡಿನೆಲ್ಲೆಡೆ ಎಲ್ಲಾ ವರ್ಗದ ಜನರು ಅತೀವ ಸಂತಸದಿಂದ ಆಚರಿಸುತ್ತಿದ್ದಾರೆ ಬಣ್ಣ ಬಣ್ಣದ ಓಕುಳಿ ಹಚ್ಚಿ ಶುಭಾಶಯ ವಿನಿಮಯ ಮಾಡಿಕೊಳ್ಳುವುದೇ ಈ ಹಬ್ಬದ ವಿಶೇಷವಾಗಿದೆ

ಸುಧಾಕರ್ ಮನವಿ ಮಾಡಿದ್ದಾರೆ

ತಕ್ಷಣವೇ ಎದುರಾಗಬಹುದಾದ ಗಂಡಾಂತರಗಳನ್ನು ನಿಯಂತ್ರಣಕ್ಕೆ ತೆರಬೇಕಾದರೆ ಜನರು ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು ಸಾಮಾಜಿಕ ಅಂತರ ಕಾಪಾಡಬೇಕು ಎಂದು ಅವರು ತಿಳಿಸಿದರು

ರಾಜ್ಯದಲ್ಲಿ ಪ್ರತಿದಿನ ಒಂದು ಲಕ್ಷಕ್ಕಿಂತ ಹೆಚ್ಚಿನ ಕೋವಿಡ್ ಪರೀಕ್ಷೆ ನಡೆಸಲಾಗುತ್ತಿದೆ

ರಾಜ್ಯಸರ್ಕಾರ ಕೋವಿಡ್ ಸಾವುಗಳ ಅಂಕಿ ಅಂಶಗಳನ್ನು ಮುಚ್ಚಿದುತ್ತಿದೆ ಎಂದು ವಿಧಾನಸಭೆ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಮಾಡಿರುವ ಆರೋಪಗಳು ನಿರಾಧಾರ ಮತ್ತು ತಪ್ಪು ಸರ್ಕಾರಕ್ಕೆ ಅಂಕಿ ಅಂಶ ಮುಚ್ಚಿಡುವ ಯಾವುದೇ ಉದ್ದೇಶ ಇಲ್ಲ ಎಂದು ಸ್ಪಷ್ಟಪಡಿಸಿದರು

ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ನಡುವೆ ಪುಣೆಯಲ್ಲಿಂದು ಮೂರನೇ ಹಾಗೂ ಅಂತಿಮ ಏಕದಿನ ಅಂತಾರಾಷ್ಟೀಯ ಕ್ರಿಕೆಟ್ ಪಂದ್ಯ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಆರಂಭವಾಗಲಿದೆ

ಪ್ಯಾರಿಸ್ನಲ್ಲಿ ನಡೆಯುತ್ತಿರುವ ಓರ್ಲಿಯನ್ಸ್ ಮಾಸ್ವರ್ಸ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಕೃಷ್ಣ ಪ್ರಸಾದ್ ಗಾರಗ್ ಮತ್ತು ವಿಷ್ಣುವರ್ಧನ್ ಜೋದಿ ಪುರುಷರ ಡಬಲ್ಪ್ ವಿಭಾಗದಲ್ಲಿ ಫ್ವೆನಲ್ ಪ್ರವೇಶಿಸಿದ್ದಾರೆ

ಕೃಷ್ಣ ಪ್ರಸಾದ್ ಗಾರಗ್ ಮತ್ತು ವಿಷ್ಣುವರ್ಧನ್ ಅವರು ಇಂದು ಚಾಂಪಿಯನ್ ಪಟ್ಟಕ್ಕಾಗಿ ಸೆಣಸಲಿದ್ದಾರೆ